ಯುವ ಸಮುದಾಯ ದೇಶಕ್ಕಾಗಿ ಮತ್ತು ಮನುಕುಲಕ್ಷಾಗಿ ದೇಶದಲ್ಲೇ ಆವಿಷ್ಕಾರ ಕ್ಲೆಗೊಳ್ಳದೇಕು

ಭಾರತದ ರಕ್ಷಣಾ ಉತ್ತನ್ನಗಳಿಗೆ ಜಾಗತಿಕ ಮಾರುಕಟ್ಲೆಯಲ್ಲಿ ದೇಡಿಕೆ ಹೆಚ್ಚುತ್ತಿರುವ ಹಿನೈಲೆಯಲ್ಲಿ ರಫು ಸಾಮರ್ಥ್ನ ಹೆಚ್ಚಾಗಬೇಕು ದೇಶೀಯ ರಕ್ಷಣಾ ಉತ್ಪಾದಕರಿಗೆ ನಿರ್ಮಲಾ ಸೀತಾ ರಾಮನ್ ಕರೆ

ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದೇಶ ತೊರೆದಿರುವ ನೀರವ್ ಮೋದಿ ಸಹೋದರ ಸಹೋದರಿಗೆ ಮುಂಬೈನ ಆರ್ಥಿಕ ಅಪರಾಧಗಳ ಕಾಯ್ದೆಯ ವಿಶೇಷ ನ್ಯಾಯಾಲಯದಿಂದ ಸಮನ್ಸ್ ಜಾರಿ

ಕೇರಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಂದ ವೈಮಾನಿಕ ಸಮೀಕ್ಷೆ ಕೊಚ್ಚಿಗೆ ನಾಳೆ ಕೇಂದ್ರ ಸಚಿವ ರಾಜ್ನಾಥ್ ಸಿಂಗ್ ಭೇಟ

ವಿಯೆಟ್ನಾಂ ಮುಕ್ತ ಬ್ಯಾಡ್ಡಿಂಟನ್ ಟೂರ್ನಿ ಫೈನಲ್ಸ್ ಪ್ರವೇಶಿಸಿದ ಅಜಯ್ ಜಯರಾಮ್ ಮತ್ತೊಂದು ಪಂದ್ದದಲ್ಲಿ ಮಿಥುನ್ ಮಂಜುನಾಥ್ ಟೂರ್ನಿಯಿಂದ ಹೊರಕ್ಕೆ

ಯುವ ಸಮುದಾಯ ಮನುಕುಲಕ್ಷಾಗಿ ದೇಶದಲ್ಲೇ ಅನ್ವೇಷಣೆ ನಡೆಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ

ಭಾರತೀಯ ವಿದ್ವಾರ್ಥಿಗಳಿಂದ ದೇಶದ ಶ್ರಯೋಗಾಲಯಗಳಲ್ಲೇ ಉತ್ತಮ ಪರಿಕಲ್ಪನೆಗಳು ಹೊರ ಮೂಡಬೇಕು ಎಂದರು ಸಮರ್ಪಣಾ ಮನೋಭಾವ ಮತ್ತು ಬದ್ದತೆಯಿಂದಾಗಿ ಐಐಟ ವಿದ್ವಾರ್ಥಿಗಳು ಇಂದು ಉತ್ತಮ ಪದವಿ ಗಳಿಸಿದ್ದಾರೆ ಆದರೆ ಅವರ ಮುಂದೆ ಅನೇಕ ಸವಾಲುಗಳ ಇವೇ ಎಂಬುದನ್ನು ಮನಗಾಣಬೇಕು ದೇಶದ ಐಐಟ ಸಂಸ್ಟೆಗಳು ಜಾಗತಿಕ ಮಟ್ಟದಲ್ಲಿ ಹೆಸರು ಗಳಿಸಿವೆ ಈ ಸಂಸ್ಥೆಗಳು ತಂತ್ರಜ್ಞಾನ ಬಳಕೆಯ ಮೂಲಕ ದೇಶ ಕಟ್ಟಲು ಕೊಡುಗೆ ನೀಡಬೇಕು ಐಐಟಿ ವಿದ್ಯಾರ್ಥಿಗಳು ಜಾಗತಿಕ ತಂತ್ರಜ್ಞಾನ ನೌಕರ ಬಲದಲ್ಲಿ ಹೆಚ್ಚನ ಕೊಡುಗೆ ನೀಡುತ್ತಿದ್ದಾರೆ ಎಂದು ಪ್ರಧಾನಿ ಶ್ಲಾಘಿಸಿದರು

ಉತ್ತರ ಪ್ರದೇಶದ ಅಲಿಫರ್ನಲ್ಲಿ ಮೊದಲ ಹಂತದ ರಕ್ಷಣಾ ಕಾರಿಡಾರ್ ಯೋಜನೆಯನ್ನು ಉದ್ವಾಟಿಸಿ ಮಾತನಾಡಿದ ಅವರು ರಕ್ಷಣಾ ಉತ್ಪನ್ನಗಳನ್ನು ತಯಾರಿಸುವ ದೇಶೀಯ ಉದ್ದಿಮೆಗಳಿಗೆ ಸರ್ಕಾರ ಸಾಧ್ಯವಿರುವ ಎಲ್ಲಾ ನೆರವು ನೀಡಲಿದೆ

ಸಶಸ್ತ ಪಡೆಗಳ ಸಂಭಾವ್ದ ಮಾರುಕಟ್ಟೆಯ ಮೇಲೆ ಹೂಡಿಕೆದಾರರು ಕಣ್ಣಿಡಬೇಕು ಎಂದು ಸೀತಾರಾಮನ್ ಮನವಿ ಮಾಡಿದರು

ನ್ಡಾಯಾಲಯಕ್ಕೆ ಖುದ್ದು ಹಾಜರಾಗದಿದ್ದರೆ ಹೊಸ ಕಾಯ್ದೆಯಡಿ ಸ್ವತ್ತು ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ವಿಶೇಷ ನ್ಲಾಯಾಲಯ ಎಚ್ಬರಿಕೆ ನೀಡಿದೆ ನೀರವ್ ಮೋದಿ ಅವರ ಸಹೋದರ ಮತ್ತು ಸಹೋದರಿ ಆಕ್ರಮ ಪಣ ವರ್ಗಾವಣೆಯಲ್ಲಿ ಶಾಮೀಲಾಗಿದ್ದರು ಎಂದು ಜಾರಿ ನಿರ್ದೇಶನಾಲಯ ಆರೋಪ ಪಟ್ಟ ಸಲ್ಲಿಸಿದೆ ಬಹುಕೋಟ ಡಾಲರ್ ಬ್ಲಾಂಕ್ ವಂಚನೆ ಪ್ರಕರಣ ಬೆಳಕಿಗೆ ಬಂದಾಗ ಈ ಇಬ್ಲರು ಆರೋಪಿಗಳು ದೇಶದಿಂದ ಪಾಲಾಯನ ಮಾಡಿದ್ದರು ಎಂದು ಜಾರಿ ನಿರ್ದೇಶನಾಲಯ ಬೊಟ್ಟು ಮಾಡಿದೆ ಅಸ್ಲಾಂ ರಾಜ್ಲದ ನಾಗರಿಕರ ರಾಷ್ಷೀಯ ನೋಂದಣಿ ಮಾಡುವ ಕೇಂದ್ರ ಸರ್ಕಾರದ ಕ್ರಮವನ್ನು ವಿರೋಧಿಸುತ್ತಿರುವ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ದಾನರ್ಜಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿಕೆಗೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ವಾಗ್ದಾಳಿ ನಡೆಸಿದ್ದಾರೆ ಕೋಲ್ಲತ್ತಾದಲ್ಲಿಂದು ಸಾರ್ವಜನಿಕ ರ್್ಾಲಿಯನ್ನುದ್ದೇಶಿಸಿ ಮಾತನಾಡಿದ ಅವರು ರಾಜೀವ್ ಗಾಂಧಿ ಅವರು ದೇತದ ಪ್ರಧಾನಿಯಾಗಿದ್ದಾಗ ಅಸ್ಸಾಂ ಒಪ್ಪಂದಕ್ಕೆ ಸಹಿ ಹಾಕಿದ್ದರು ಆಗ ಅಸ್ಸಾಂ ನಾಗರಿಕರ ರಾಷ್ಷೀಯ ನೋಂದಣಿಗೆ ಕಾಂಗ್ರೆಸ್ ಚಕಾರ ಎತ್ತಿರಲಿಲ್ಲ ಈಗ ಈ ವಿಷಯ ಮುಂದಿಟ್ಟುಕೊಂಡು ಓಟ್ ಬ್ಹಾಂಕ್ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದರು ಪರಿತಿಪ್ಪ ಜಾತಿ ಮತ್ತು ಪಂಗಡಗಳ ದೌರ್ಜನ್ತ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಸಂಸತ್ತಿನಲ್ಲಿ ಅಂಗೀಕರಿಸಿರುವುದಕ್ಕೆ ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಾಮ್ ವಿಲಾಸ್ ಪಾಸ್ಟಾನ್ ಹಾಗೂ ಲೋಕ ಜನಶಕ್ತಿ ಪಕ್ಷದ ದಲಿತ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದ್ದಾರೆ ಹಿಂದುಳದ ವರ್ಗಗಳ ಹಿತಾಸಕ್ತಿ ಕಾಪಾಡಲು ಮತ್ತು ಈ ವರ್ಗಗಳನ್ನು ಮೇಲೆತ್ತಲು ಎನ್ಡಿಎ ಸರ್ಕಾರ ಆಸಕ್ತಿ ಹೊಂದಿದೆ ಎಂಬುದನ್ನು ವಿಧೇಯಕ ಅಂಗೀಕಾರವು ಸಾಬೀತುಪಡಿಸಿದೆ ಎಂದು ಸಚಿವ ಪಾಸ್ವಾನ್ ಅವರು ದೆಹಲಿಯಲ್ಲಿಂದು ಆಯೋಜಿತವಾಗಿದ್ದ ಲೋಕ ಜನಶಕ್ತಿ ಪಕ್ಷದ ದಲಿತ ಕಾರ್ಯಕರ್ತರ ಸಮಾವೇತದಲ್ಲಿ ತಿಳಿಸಿದ್ದಾರೆ

ವೆಂಕಯ್ನ ನಾಯ್ನು ಅವರು ಉಪರಾಷ್ಸಪತಿಯಾಗಿ ಇಂದಿಗೆ ಒಂದು ವರ್ಷ ಪೂರೈಸಿದ್ದಾರೆ ಉಪರಾಷ್ಸಪತಿ ಹುದ್ದೆಯಲ್ಲಿ ದೇತದ ಯುವಕರು ಕೃಷಿಕರು ವಿಜ್ಞಾನ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ಒಂದು ವರ್ಷವನ್ನು ಪರಿಣಾಮಕಾರಿಯಾಗಿ ತೊಡಗಿಸಿಕೊಂಡ ಸಂತೃಪ್ತಿ ಇದೆ ಎಂದು ವೆಂಕಯ್ಯ ನಾಯ್ದು ಬಣ್ಣಿಸಿದ್ದಾರೆ

ಪ್ರತಿಕೂಲ ಹವಾಮಾನದಿಂದಾಗಿ ಹೆಲಿಕಾಫ್ಟರ್ ಇಳಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಕೇರಳ ರಾಜ್ಯ ಸರ್ಕಾರದ ತಂಡವು ಇಡುಕ್ಕಿಗೆ ಭೇಟ ನೀಡಲಿಲ್ಲ ನಂತರ ಅವರು ವೈಯನಾಡಿನಲ್ಲಿ ಪ್ರವಾಹ ಪರಿಸ್ತಿತಿಯ ಪರಾಮರ್ಶೆ ನಡೆಸಿದರು ಎರ್ನಾಕುಲಂನಲ್ಲಿ ಪ್ರವಾಹ ಬಾಧಿತ ಜನರಿಗೆ ಸ್ಥಾಪಿಸಲಾಗಿರುವ ತಾತ್ಕಾಲಿಕ ಶಿಬಿರಗಳಿಗೆ ಭೇಟಿ ನೀಡಿದ ತಂಡವು ಜನರ ಸಂಕಷ್ಷಗಳ ಬಗ್ಗೆ ಮಾಹಿತಿ ಪಡೆಯಿತು

ಶ್ರವಾಹ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಜೊತೆಗೂಡಿ ಕೆಲಸ ಮಾಡುತ್ತಿವೆ ಎಂದು ಅವರು ತಿಳಿಸಿದರು

ಈ ಮಧ್ಯೆ ಮಳೆಯ ಪ್ರಮಾಣ ಕೊಂಚ ಸುಧಾರಣೆ ಕಂಡಿದ್ದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ

ಕೇಂದ್ರ ಗೃಹ ಸಚಿವ ರಾಜ್ನಾಥ್ ಸಿಂಗ್ ಅವರು ನಾಳೆ ಕೇರಳಕ್ಷೆ ಭೇಟ ನೀಡಿ ಪರಿಸ್ಟಿತಿಯ ಪರಾಮರ್ಶೆ ನಡೆಸಲಿದ್ದಾರೆ ಕೊಚ್ಚಿಯಲ್ಲಿ ಅವರು ಪ್ರವಾಹ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಹಾರ ಶಿಬಿರಗಳಲ್ಲಿರುವ ಸಂತ್ರಸ್ಟರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಅವರೊಂದಿಗೆ ಕೇಂದ್ರ ಪ್ರವಾಸೋದ್ದಮ ಸಹಾಯಕ ಸಚಿವ ಆಲ್ಫೋನ್ಸ್ ಕನ್ನಂತುನಮ್ ಅವರು ಸಹ ಭೇಟಿ ನೀಡಲಿದ್ದಾರೆ ರಾಜ್ನಾಥ್ ಸಿಂಗ್ ಅವರು ಕೇರಳ ರಾಜ್ಯ ಸರ್ಕಾರದ ನಾನಾ ಸಚಿವರ ಜೊತೆ ಪ್ರವಾಹ ಪರಿಸ್ಹಿತಿ ಕುರಿತು ವಿಶೇಷ ಸಭೆಯಲ್ಲಿ ಚರ್ಚಿಸಲಿದ್ದಾರೆ ವ್ಣಾಪಾರಿಗಳು ಮತ್ತು ವರ್ತಕರು ಸಲ್ಲಿಸಬೇಕಾದ ಅಂತಿಮ ಜಿಎಸ್ಟ ಮಾರಾಟ ತೆರಿಗೆ ವಿವರಗಳ ದಿನಾಂಕವನ್ನು ಪರಿಷ್ಕರಿಸಲಾಗಿದೆ

ಪರೋಕ್ಷ ತೆರಿಗೆಗಳು ಮತ್ತು ಸೀಮಾ ಸುಂಕಗಳ ಕೇಂದ್ರೀಯ ಮಂಡಳಿ ಈ ಕುರಿತು ಅಧಿಸೂಚನೆ ಹೊರಡಿಸಿದೆ

ಕಳೆದ ತಿಂಗಳು ದೇತಾದ್ದಂತ ನಡೆದ ಗಲಭೆ ಮತ್ತು ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ರೌಹಾನಿರವರು ಈ ಕರೆ ನೀಡಿದ್ದಾರೆ ದೇಶದ ಸಂಪ್ರದಾಯವಾದಿಗಳು ಸುಧಾರಣಾವಾದಿ ಅಭ್ಯರ್ಥಿಗಳನ್ನು ಮುಂದಿನ ಚುನಾವಣೆಯಲ್ಲಿ ತಡೆಯಬಾರದು

ಸೂರ್ಜನಿಗೆ ಸಮೀಪ ಉಪಗ್ರಹ ಕಳುಹಿಸುವ ಕಾರ್ಯಕ್ರಮವನ್ನು ಅಮೆರಿಕದ ಬಾಹ್ವಾಕಾಶ ಸಂಸ್ಥೆ ನಾಸಾ ವಿಳಂಬ ಮಾಡಿದೆ ಬಿಬಿಸಿ ವರದಿಗಳ ಪ್ರಕಾರ ಫ್ಲೋರಿಡಾದ ಕೇಪ್ ಕೆನವೆರಲ್ನಿಂದ ಇಂದು ಉಪ್ರಗಹ ಉಡಾವಣೆ ನಿಗದಿಯಾಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ತಾಂತ್ರಿಕ ಸಮಸ್ವೆಯಿಂದ ಉಡಾವಣೆಯನ್ನು ಒಂದು ದಿನದ ಮಟ್ಟಗೆ ಮುಂದೂಡಲಾಗಿದೆ